ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಬಾಂಗ್ಲಾದೇಶ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಟ್ಯಾಂಟನ್ನಲ್ಲಿ ಮುಂದುವರೆದ ಪಂದ್ಯ ಹೊಸದಾಗಿ ಲೋಕಸಭೆಗೆ ಚುನಾಯಿತರಾಗಿರುವ ಸದಸ್ಯರ ಪ್ರಮಾಣವಚನ ಸ್ವೀಕಾರದೊಂದಿಗೆ ಲೋಕಸಭೆಯ ಮೊದಲ ಅಧಿವೇಶನ ಇಂದಿನಿಂದ ಆರಂಭಗೊಂಡಿತು ಲೋಕಸಭೆಯ ನಾಯಕರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲು ಪ್ರಮಾಣವಚನ ಸ್ವೀಕರಿಸಿದರು ಪ್ರಮಾಣವಜನ ಕೈಗೊಂಡ ನಂತರ ಸದಸ್ಯರ ಪಟ್ಟಿಯಲ್ಲಿ ಸಹಿಹಾಕಿದ ಪ್ರಧಾನಿ ಅವರನ್ನು ಅಭಿನಂದಿಸಲಾಯಿತು ಲೋಕಸಭೆಯ ಮಹಾಕಾರ್ಯದರ್ಶಿ ಪ್ರಮಾಣವಚನ ಸ್ವೀಕರಿಸಲು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಹೆಸರನ್ನು ಕೂಗಿದಾಗ ಆಡಳಿತಾರೂಢ ಎನ್ಡಿಎ ಸದಸ್ಯರ ಮೇಜುಕುಟ್ಟಿ ಅಭಿನಂದಿಸಿ ಮೋದಿ ಮೋದಿ ಎಂದು ಘೋಷಣೆ ಕೂಗಿದರು ರಾಜನಾಥ್ಸಿಂಗ್ ಅಮಿತ್ ಷಾ ನಿತಿನ್ ಗಡ್ಕರಿ ಡಿ ವಿ ಸದಾನಂದಗೌಡ ರವಿಶಂಕರ್ ಪ್ರಸಾದ್ ಸ್ವತಿಇರಾನಿ ಸಂತೋಷ್ ಗಂಗ್ವಾರ್ ಸೇರಿದಂತೆ ಹಲವು ಸಂಪುಟ ಸಚಿವರು ಲೋಕಸಭೆಯ ಸದಸ್ಯರಾಗಿ ಪ್ರಮಾಣ ಸ್ವೀಕರಿಸಿದರು ಹಂಗಾಮಿ ಸ್ವೀಕರ್ ಡಾ ವಿರೇಂದ್ರ ಕುಮಾರ್ ಸದಸ್ಕರಿಗೆ ಪ್ರಮಾಣವಚನ ಬೋಧಿಸಿದರು ಕೇಂದ್ರ ಸಚಿವಾರದ ಡಾ ಪರ್ಷವರ್ಧನ್ ಶ್ರೀಪಾದ್ ನಾಯಕ್ ಅಶ್ವಿನಿ ಚೌಭೆ ಸಂಸ್ಕ್ತದಲ್ಲಿ ಪ್ರಮಾಣ ಸ್ವೀಕರಿಸಿದರು

ಪೀಠಾಸೀನ ಅಧಿಕಾರಿಗಳ ಸಮಿತಿಯಲ್ಲಿ ಕೋಡಿಕುನ್ನಿಲ್ ಸುರೇಶ್ ಬ್ರಿಜ್ ಭೂಷಣ್ ಶರಣ್ಸಿಂಗ್ ಹಾಗೂ ಭತೃಹರಿ ಮೆಹತಾಬ್ ಪ್ರಮಾಣವಚನ ಸ್ವೀಕರಿಸಿದರು ಭೋಜನ ಅವಧಿಯ ನಂತರ ಬಿಹಾರ ಛತ್ತೀಸ್ಗಡ ದೆಹಲಿ ಹಾಗೂ ಗುಜರಾತ್ನ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು ಕುಶಲೇಂದ್ರಕುಮಾರ್ ಚಿರಾಗ್ ಪಾಸ್ವಾನ್ ಸುಶೀಲ್ ಕುಮಾರ್ ಸಿಂಗ್ ಗೌತಮ್ ಗಂಭೀರ್ ಮೀನಾಕ್ಷಿ ಲೇಖಿ ಗೀತಾಬೆನ್ ರತ್ವಾ ಹಾಗೂ ಮನ್ ಸೂಕ್ ಭಾಯ್ ವಾಸವ ಸೇರಿದಂತೆ ಹಲವು ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು ಪೀಠಾಸೀನ ಅಧಿಕಾರಿ ಕೋಡಿಕುನ್ನಿಲ್ ಸುರೇಶ್ ಸಭಾಧ್ಯಕ್ಷರ ಪೀಠದಲ್ಲಿದ್ದರು ಜಾರ್ಖಂಡ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಪರಿಯಾಣ ದೆಹಲಿ ಕರ್ನಾಟಕ ಹಾಗೂ ಕೇರಳದಿಂದ ಚುನಾಯಿತರಾದ ಸದಸ್ಯರು ಪ್ರಮಾಣ ಸ್ವೀಕರಿಸಿದರು ಈ ವೈಕಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನ್ಯಾಷನಲ್ ಕಾನ್ವೆರೆನ್ಸ್ ನಾಯಕ ಫಾರೂಕ್ ಅಬ್ದುಲ್ಲಾ ಬಿಜೆಪಿ ನಾಯಕರಾದ ಜಯಂತ್ ಸಿನ್ಟಾ ಮನೋಜ್ ತಿವಾರಿ ತೇಜಸ್ವಿ ಸೂರ್ಯ ಸೇರಿದ್ದರು ಸದಸ್ಯರ ಪ್ರಮಾಣ ವಚನ ಸ್ತೀಕಾರ ಪ್ರಕ್ರಿಯೆ ಮುಂದುವರೆದಿದೆ ಸಂಸತ್ ಅಧಿವೇಶನದ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಪಾಲ್ಗೊಳ್ಳಲಿವೆ ಎಂಬ ವಿಶ್ವಾಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವ್ಯಕ್ತಪಡಿಸಿದ್ದಾರೆ

ಪ್ರತಿಪಕ್ಷಗಳು ತಮ್ಮ ಸಂಖ್ಯೆಯ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಸ್ಕ್ರೀಯವಾಗಿ ಸಂಸತ್ತಿನಲ್ಲಿ ಮಾತನಾಡಬೇಕು ಮತ್ತು ಸದನದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು ಸಂಸದರನ್ನು ಸ್ವಾಗತಿಸಿದ ಪ್ರಧಾನಮಂತ್ರಿ ಸದಸ್ಯರು ದೇಶದ ಹಿತಕ್ಕಾಗಿ ಶ್ರಮಿಸಬೇಕು ಈ ಬಾರಿ ಸದನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಳಾ ಸದಸ್ಯರಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸಂಸತ್ ಕಲಾಪ ಸುಗಮವಾಗಿ ನಡೆದರೆ ಸಮಸ್ತ ಭಾರತೀಯರ ಆಶೋತ್ತರಗಳ ಈಡೇರಿಕೆಗೆ ಸಹಕಾರಿ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದರು ಪಶ್ವಿಮಬಂಗಾಳದ ಕೊಲ್ಕತ್ತಾದಲ್ಲಿ ಬಹುನಿರೀಕ್ಷಿತ ಮುಷ್ಕರ ನಡೆಸುತ್ತಿರುವ ಸರ್ಕಾರಿ ಆಸ್ಪತ್ರೆಗಳ ಕಿರಿಯ ವೈದ್ಯರು ಹಾಗೂ ರಾಜ್ಯ ಸರ್ಕಾರದ ನಡುವಣ ನಡೆದ ಸಭೆಯಲ್ಲಿ ವೈದ್ಯರ ಸಮಸ್ಯೆಗಳನ್ನು ವಿವರವಾಗಿ ಚರ್ಚಿಸಲಾಯಿತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಭೆಯ ಅಧ್ವಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಎಲ್ಲಾ ವೈದ್ಯಕೀಯ ಕಾಲೇಜುಗಳ ಕಿರಿಯ ವೈದ್ಯರ ಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದರು ತಮ್ಮ ಭದ್ರತೆ ಹಾಗು ಸುರಕ್ಷತೆ ಸೇರಿದಂತೆ ಮುಷ್ಕರ ನಿರತ ವೈದ್ಯರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಒಪ್ಪಿಕೊಂಡಿದೆ ಕಿರಿಯ ವೈದ್ಯರ ಮೇಲೆ ನಡೆದ ಹಲ್ಲೆಯನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಭೆಯಲ್ಲಿ ಖಂಡಿಸಿದ್ದಾರೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕಿರಿಯ ವೈದ್ಯರ ಪ್ರತಿನಿಧಿಗಳು ಪ್ರತಿಭಟನೆಯ ತಮ್ಮ ನಿರ್ಧಾರವನ್ನು ಸದ್ಯದಲ್ಲೇ ಪ್ರಕಟಸುವ ಸಾಧ್ಯತೆಯಿದೆ

ದೇಶದೆಲ್ಲೆಡೆ ಇರುವ ಸರ್ಕಾರಿ ಅಸ್ವತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರ ಸುರಕ್ಷತೆ ಹಾಗೂ ಭದ್ರತೆ ಕಲ್ಪಿಸಲು ಕೋರಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ನಡೆಸಲಿದೆ

ಭಾರತೀಯ ವೈದ್ಯಕೀಯ ಸಂಘದ ಕರೆಯ ಮೇರೆಗೆ ಈ ದೇಶವ್ಯಾಪಿ ಬಂದ್ ನಡೆಸಲಾಯಿತು

ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಸ್ಪಲ್ಪ ವಿಳಂಬವಾಗಿ ಚಿಕಿತ್ಸೆ ದೊರೆಯಲಿದೆ ಇದಕ್ಕೆ ಜನರು ಸಹಕರಿಸಬೇಕು ಎಂದು ಬಳ್ಯಾರಿ ವಿಮ್ಸ್ ನಿರ್ದೇಶಕ ಡಾ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಶಸ್ತಚಿಕಿತ್ಸಕ ಡಾ ಬಸಾರೆಡ್ಡಿ ಹೇಳಿದ್ದಾರೆ ವೈದ್ಯರ ಮುಷ್ಕರವನ್ನು ಬೆಂಬಲಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಂದು ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳ ವೈದ್ಯರು ಮುಷ್ಕರ ನಡೆಸಿದರು ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ವೆ ಹೊರತುಪಡಿಸಿ ಹೊರರೋಗಿಗಳ ವಿಭಾಗ ಕಾರ್ ನಿರ್ವಹಿಸಲಿಲ್ಲ ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿತ್ತು ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಸಮಿತಿ ಸದಸ್ಯ ಡಾ

ವಿಜಯಕುಮಾರ್ ಮಾತನಾಡಿ ಇತ್ತೀಚೆಗೆ ವೈದ್ಯರ ಮೇಲೆ ಇಂತಹ ಹಲ್ಲೆ ಪ್ರಕರಣಗಳು ದಾಖಲಾಗುತ್ತಿರುವುದು ಖಂಡನೀಯವಾಗಿದೆ ಎಂದರು ಜಮ್ಲು ಕಾಶ್ವೀರದ ಅನಂತ್ನಾಗ್ ಜಿಲ್ಲೆಯ ಅಕಿನ್ಗಾಮ್ ಅಚ್ವಾಬಾಲ್ ಪ್ರದೇಶದಲ್ಲಿ ನಡೆದ ಗುಂಡಿನ ಕಾಳಗದಲ್ಲಿ ಓರ್ವ ಸೇನಾ ಮೇಜರ್ ಹುತ್ತಾತ್ತರಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಗುರುತು ಸಿಗದ ಉಗ್ರನನ್ನು ಹತ್ಯೆ ಮಾಡಲಾಗಿದ್ದು ಮೂವರು ಇತರ ಸೇನಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಸ್ಟಳದಲ್ಲಿ ಉಗ್ರರ ವಿರುದ್ದ ಪ್ರತಿದಾಳಿ ನಡೆಯುತ್ತಿದೆ ಎಂದು ಭದ್ರತಾ ಪಡೆಗಳ ಮೂಲಗಳು ತಿಳಿಸಿವೆ ಗಾಯಗೊಂಡ ಸಿಬ್ಬಂದಿಯನ್ನು ಸೇನಾ ಅಸ್ವತ್ರೆಗೆ ದಾಖಲಿಸಲಾಗಿದೆ ಪ್ರದೇಶದಲ್ಲಿ ಉಗ್ರರು ಅವಿತುಕೊಂಡಿದ್ದಾರೆ ಎಂಬ ವಿಶ್ವಾಸಾರ್ಹ ಮಾಹಿತಿ ಅನುಸರಿಸಿ ಸೇನೆ ಹಾಗೂ ಭದ್ರತಾ ಪಡೆಗಳು ಜಂಟಿಯಾಗಿ ಕಾರ್ಯಚರಣೆ ಆರಂಭಿಸಲಾಗಿತ್ತು ಬಿಹಾರದಲ್ಲಿ ಮೆದುಳು ಉರಿಯೂತದಿಂದ ಬಾಧಿತಗೊಂಡಿರುವ ಮಕ್ಕಳಿಗೆ ಅತ್ಯತ್ತುಮ ವೈದ್ಯಕೀಯ ಸೌಲಭ್ಯ ಕಲ್ಪಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಮುಜಾಫರ್ ಮರದಲ್ಲಿ ಪರಿಸ್ವಿತಿಯನ್ನು ಪರಿಶೀಲಿಸಿದ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ವಿಶೇಷ ಚಿಕಿತ್ಸಾ ಘಟಕ ಸ್ವಾಪಿಸಲು ನಿನ್ನೆ ಆದೇಶಿಸಿದ್ದರು

ನೆರೆಯ ಪೂರ್ವ ಚಂಪಾರಣ್ ಜಿಲ್ಲೆಯಲ್ಲಿ ಎಇಎಸ್ ಬಾಧಿತ ಮಕ್ಕಳಿಗೆ ನೆರವಾಗಲು ನಿಯಂತ್ರಣ ಕೇಂದ್ರವನ್ನು ಜಿಲ್ಲಾಡಳಿತ ಸ್ಥಾಪಿಸಿದೆ

ಇಂದು ಬೆಳಗ್ಗೆ ಮೂರು ಸಾವುಗಳ ಸಂಭವಿಸಿವೆ

ಗುಜರಾತ್ನಲ್ಲಿ ವಾಯು ಚಂಡಮಾರುತ ಈಶಾನ್ಯದತ್ತ ಸಾಗುತ್ತಿದೆ ಚಂಡಮಾರುತ ಇಂದು ರಾತ್ರಿ ಕಚ್ ಕರಾವಳಿ ಪ್ರದೇಶವನ್ನು ಅಪ್ಪಳಿಸುವ ಸಾಧ್ಯಕೆಯಿದೆ ಎಂದು ಹವಾಮಾನ ಇಲಾಖೆ ಮನ್ಸೂಚನೆ ನೀಡಿದ್ದು ವಾಯುಭಾರ ಕುಸಿತದ ಪರಿಣಾಮ ಕಚ್ ಹಾಗೂ ಪಠಾಣ್ ಬನಸ್ಕಾಂತ ಹಾಗೂ ಸಬರ್ಕಾಂತ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಎಂದು ತಿಳಿಸಿದೆ ಕಚ್ನ ಕೊಲ್ಲಿ ಪ್ರದೇಶದಲ್ಲಿ ವಾಯು ಕುಸಿತ ಕೇಂದ್ರೀಕೃತಕೊಂಡ ಪರಿಣಾಮ ಇಂದು ಬೆಳಗ್ಗೆಯಿಂದ ಇಡೀ ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಹಾಗೂ ಗಾಳಿ ಬೀಸುತ್ತಿದೆ

ಪಕ್ಷದ ನಾಯಕರಾದ ಕೈಲಾಶ್ ವಿಜಯವರ್ಗಿಯ ಹಾಗೂ ಮುಕುಲ್ರಾಯ್ ಅವರ ಉಪಸ್ಥಿತಿಯಲ್ಲಿ ದೆಹಲಿಯ ಪಕ್ಷದ ಕೇಂದ್ರೀಯ ಕಚೇರಿಯಲ್ಲಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು

ಈ ವರ್ಷದಲ್ಲಿ ದೇಗುಲಕ್ಕೆ ಭೇಟಿ ನೀಡಿದ ಅತ್ಯಾಧಿಕ ಭಕ್ತಾದಿಗಳ ಸಂಖ್ಯೆ ಇದಾಗಿದೆ